ಗುಣಮುಖ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ದೇಶದೆಲ್ಲೆದೆ ಕಂಡು ಬರುತ್ತಿದೆ ಹಬ್ಬದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ವಿವಿಧ ಧರ್ಮ ಮತ್ತು ಪಂಗಡಗಳ ಜನರು ಆಚರಿಸುವ ಈ ಹಬ್ಬ ದೇಶದ ಜನರಲ್ಲಿ ಏಕತೆ ಸದ್ಬಾವನೆ ಮತ್ತು ಭಾತೃತ್ವದ ಭಾವವನ್ನು ಬಲಪಡಿಸುತ್ತದೆ ಈ ಹಬ್ಬವು ಮಾನವೀಯತೆಯ ಸೇವೆಗಾಗಿ ಕೆಲಸ ಮಾಡಲು ನಮಗೆ ಸ್ಪೂರ್ತಿ ನೀಡುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ದೀಪವು ತನ್ನ ಬೆಳಕನ್ನು ಹಂಚಿಕೊಳ್ಳುವ ಮೂಲಕ ಅನೇಕ ದೀಪಗಳನ್ನು ಬೆಳಗಿಸುವಂತೆಯೇ ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಸಮಾಜದ ಬಡವರು ನಿರ್ಗತಿಕರು ಮತ್ತು ಅಗತ್ಯವಿರುವವರಿಗೆ ಸಂವೃದ್ದಿಯ ದೀಪವಾಗಲು ನಾವು ನಿರ್ಧರಿಸಬೇಕು ಮುಖ್ಯವಾಗಿ ನಾವು ಮಾಲಿನ್ಯ ಮುಕ್ತ ಪರಿಸರ ಸ್ನೇಹಿ ಸ್ವಚ್ಚ ದೀಪಾವಳಿಯನ್ನು ಆಚರಿಸಬೇಕು ಈ ಭವ್ಯ ಉತ್ಸವವು ದೇಶದ ಪ್ರತಿಯೊಂದು ಮನೆಯಲ್ಲೂ ಸಂತೋಷ ಶಾಂತಿ ಮತ್ತು ಸಂವ್ವದ್ದಿಯನ್ನು ತರುತ್ತದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಗು ಸಹ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ ನಾವು ನಿರಂತರವಾಗಿ ರಾಕ್ಷಸ ಶಕ್ತಿಗಳನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಸಮಾಜದಲ್ಲಿ ಒಳ್ಳೆಯತನ ಹಾಗೂ ಸಾಮರಸ್ಯವನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಈ ಹಬ್ಬವು ನೆನಪಿಸುತ್ತದೆ ದೀಪಾವಳಿ ಹಬ್ಬದ ಆಚರಣೆಗಳು ಭಾರತದ ಗಡಿಯನ್ನು ಮೀರಿದ್ಲು ಇದು ವಿಶ್ಲದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಭಾರತೀಯರೆಲ್ಲರೂ ಕೂಡಿ ಸಂಭ್ರಮದಿಂದ ಆಚರಿಸುವ ಈ ಉತ್ಸವವು ಅಜ್ಞಾನದ ಅಂಧಕಾರವನ್ನು ಹೋಗಲಾದಿಸುತ್ತದೆ ಜ್ಞಾನ ಮತ್ತು ಜ್ಞಾನೋದಯದ ಬೆಳಕನ್ನು ಬೆಳಗಿಸುತ್ತದೆ ಎಂದು ಅವರು ತಮ್ಮ ಟ್ಲೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೀಪಾವಳಿ ಹಬ್ಬದ ಈ ಸಂದರ್ಭದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಬೆಳಕಿನ ಮೂಲಕ ಯೋಧರಿಗೆ ಗೌರವ ಸಲ್ಲಿಸಬೇಕು ರಾಷ್ಟ್ದ ರಕ್ಷಣೆಗಾಗಿ ನಿರ್ಭೀತಿಯಿಂದ ಸೇವೆಯಲ್ಲಿ ತೊಡಗಿರುವ ನಮ್ಮ ಸೈನಿಕರಿಗೆ ಧನ್ಯವಾದ ಹೇಳೋಣ ಎಂದು ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದ ರಾಜ್ಯಪಾಲ ವಜುಭಾಯಿವಾಲಾ ನಾದಿನ ಜನತೆಗೆ ಶುಭಾಶಯ ಕೋರಿ ದೀಪಾವಳಿ ಹಬ್ಬವು ಎಲ್ಲ ಸವಾಲುಗಳನ್ನು ಎದುರಿಸಲು ಮತ್ತು ದುಷ್ವಶಕ್ತಿಗಳನ್ನು ಹತ್ತಿಕ್ಕಲು ಹಾಗೂ ಪ್ರಗತಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ನಮಗೆ ಪ್ರೇರಣೆ ನೀಡುತ್ತದೆ ಎಂದು ಬಯಸುವುದಾಗಿ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಶ್ಲಾಸಕೋಶದ ತೊಂದರೆ ಮತ್ತು ಶಬ್ಲ ಹಾಗೂ ವಾಯುಮಾಲಿನ್ಲ ತಪ್ಪಿಸುವ ಸಲುವಾಗಿ ಹಲವು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಈ ಬಾರಿ ಹಸಿರು ದೀಪಾವಳಿ ಆಚರಿಸುತ್ತಿವೆ

ವಾಯುಗುಣಮಟ್ಟ ಅತ್ಯಂತ ಕೆಳಮಟ್ಟದಲ್ಲಿರುವ ದೇಶದ ಎಲ್ಲ ನಗರಗಳು ಪಟ್ಟಣಗಳಿಗೂ ಈ ಆದೇಶ ಅನ್ವಯವಾಗಲಿದೆ ಎಂದು ನ್ಯಾಯಮಂಡಳಿ ತಿಳಿಸಿದೆ

ನಮ್ಮ ಸ್ವೆನಿಕರ ಅನುಕರಣೀಯ ಧ್ವೆರ್ಯಕ್ಕಾಗಿ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸುವುದರ ಮೂಲಕ ನಮ್ಮ ನೆಮ್ಮದಿ ಬದುಕಿಗೆ ಅವರ ಕೊಡುಗೆ ಅಪಾರ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಯೋಧರಿಗೆ ಸಿಹಿ ತಿಂಡಿಯನ್ನು ವಿತರಿಸಿದರು ನಂತರ ಯೋಧರನ್ನುದ್ದೇಶಿಸಿ ಮಾತನಾದಿದ ಅವರು ಗಡಿ ಕಾಯುತ್ತಿರುವ ಯೋಧರ ತ್ಯಾಗವನ್ನು ಸ್ಮರಿಸುವುದರ ಮೂಲಕ ನಾವು ದೀಪಗಳ ಹಬ್ಬವನ್ನು ನೆಮ್ಮದಿಯಿಂದ ಆಚರಿಸಲು ಸಹಕಾರಿಯಾಗಿದೆ ಎಂದರು

ಇಂದು ಮಕ್ಕಳ ದಿನಾಚರಣೆ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನವನ್ನು ಪ್ರತಿವರ್ಷ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ

ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಲು ಆಧುನಿಕ ಭಾರತದ ನಿರ್ಮಾಣಕ್ಕೆ ನೆಹರು ಅವರ ಕೊಡುಗೆ ಅಪಾರ ಎಂದು ಟ್ಲೀಟ್ ಮಾಡಿದ್ಗಾರೆ ಮಕ್ಕಳಿ ದೇಶದ ಭವಿಷ್ಲ ಮತ್ತು ಅವರನ್ನು ಪ್ರೀತಿಯಿಂದ ಪೋಷಿಸುವುದು ಬಹುಮುಖ್ಯ ಹಿರಿಯರನ್ನು ಗೌರವಿಸುವಿಕೆ ಸತ್ಯ ಐಕ್ಯತೆ ಭಾರತದ ಪರಂಪರೆಯ ಬಹುಮುಖ್ಯ ಮೌಲ್ಯಗಳಾಗಿವೆ ಸೌಹಾರ್ಧಯುತ ಸಹಬಾಳ್ವೆಗಾಗಿ ಮಕ್ಕಳಲ್ಲಿ ಈ ಮೌಲ್ಯಗಳನ್ನು ಎಳೆಯದರಲ್ಲೇ ರೂಢಿಸುವುದು ಇಂದಿನ ಅಗತ್ಯ ಎಂದು ಉಪರಾಷ್ಟ ಪತಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನವದೆಹಲಿಯ ಶಾಂತಿವನ್ಕ್ಸೆ ಭೇಟಿ ನೀಡಿ ನೆಹರು ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು

ಬಿಹಾರ್ ರಾಜ್ಯಪಾಲರು ಅಲ್ಲಿನ ವಿಧಾನಸಭೆಯನ್ನು ವಿಸರ್ಜಿಸಿದ್ದಾರೆ

ಎನ್ಡಿಎ ನೂತನ ಶಾಸಕಾಂಗ ಪಕ್ಷದ ಸಭೆ ನಾಳಿ ಮಧ್ಯಾಹ್ನ ಪಾಟ್ನಾದಲ್ಲಿ ನಡೆಯಲಿದೆ ಈಗಾಗಲೇ ಬಿಜೆಪಿ ಜೆಡಿಯು ಪಕ್ಷದ ಮುಖಂಡ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಬೆಂಬಲ ಫೋಷಿಸಿರುವುದರಿಂದ ನೂತನ ನಾಯಕನ ಆಯ್ಲೆ ಸುಗಮವಾಗಲಿದೆ ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ

ತಪಾಸಣೆ ಪ್ರಕ್ರಿಯೆ ಚುರುಕುಗೊಳಿಸುರಯವುದರಿಂದ ಸಾವಿನ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ತಿಳಿಸಿದೆ ಶ್ಲಾಸಕೋಶದ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ತಮ್ಮ ಮನೆಗಳಿಂದ ಹೊರಗೆ ಬಾರದಂತೆ ವೈದ್ಯರು ಸಲಹೆ ನೀಡಿದ್ದಾರೆ ದೀಪಾವಳಿಯ ಅಂಗವಾಗಿ ಪಟಾಕಿಗಳನ್ನು ಸಿಡಿಸುವ ಹಿನ್ನೆಲೆಯಲ್ಲಿ ವಾಯು ಮಾಲಿನ್ಯ ಹೆಚ್ಚಳಗೊಳ್ಳುವ ಕಾರಣ ಉಸಿರಾಟದ ಸಮಸ್ಯೆ ಇರುವ ರೋಗಿಗಳ ಸಮಸ್ಯೆ ಹೆಚ್ಚಳಗೊಳ್ಳುವ ಸಾಧ್ಯತೆ ಇದೆ ಎಂದು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಠೆಯ ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕ ಡಾ ಕರಣ್ ಮದನ್ ಆಕಾಶವಾಣಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈ ಅವಧಿಯಲ್ಲಿ ಶ್ವಾಸಕೋಶ ಸಮಸ್ಯೆ ಹೊಂದಿರುವ ವ್ಯಕ್ತಿಗಳು ತಮ್ಮ ಮನೆಯ ಬಾಗಿಲು ಹಾಗೂ ಕಿಟಕಿಗಳನ್ನು ಮುಚ್ಚಿಕೊಳ್ಳುವುದು ಸೂಕ್ತ

ಕರ್ನಾಟಕದಲ್ಲಿ ಇಂದಿನಿಂದ ಒಂದು ವಾರಗಳ ಕಾಲ ಸಹಕಾರ ಸಪ್ಪಾಹವನ್ನು ಆಚರಿಸಲಾಗುತ್ತಿದೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಆಯೋಜಿಸಿರುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಹಕಾರ ಸಪ್ತಾಹ ಕ್ಷೇತ್ರದಲ್ಲಿ ಅವಿರತ ಸೇವೆ ಸಲ್ಲಿಸಿದ ಸಹಕಾರಿಗಳನ್ನು ಗೌರವಿಸಿದರು ಸಹಕಾರ ಸಚಿವ ಸೋಮಶೇಖರ್ ಸೇರಿದಂತೆ ಸಂಪುಟದ ಸಹೋದ್ಯೋಗಿಗಳು ಮುಖಂದರು ಉಪಸ್ಥಿತರಿದ್ದರು ಇದಿನಿಂದ ಒಂದು ವಾರಗಳ ಕಾಲ ಗ್ರಂಥಾಲಯ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾಶ್ಮೀರ ಪಡೆಗಳು ಗಡಿ ನಿಯಂತ್ರಣ ರೇಖೆಯಲ್ಲಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸುತ್ತಿವೆ ಉತ್ತರ ಕಾಶ್ಮೀರ ಜಿಲ್ಲೆಗಳಾದ ಬಾರಾಮುಲ್ಲಾ ಕುಪ್ಲಾರ ಮತ್ತು ಬಂಡಿಪುರದಲ್ಲಿ ಹಾಗೂ ದವಾರ್ ಕಿರಣ್ ಉರಿ ಮತ್ತು ನೌಗಾಮ್ ಸೆಕ್ಸರ್ಗಳಲ್ಲಿ ಪಾಕಿಸ್ತಾನದ ಪಡೆಗಳು ಗುಂಡಿನ ದಾಳಿ ನಡೆಸುತ್ತಿರುವುದಾಗಿ ರಕ್ಷಣಾ ಇಲಾಖೆ ವಕ್ತಾರ ಕರ್ನಲ್ ರಾಜೇಶ್ ಕಾಲಿಯ ತಿಳಿಸಿದ್ದಾರೆ